ಪರಿಯಾಣದಲ್ಲಿ ಬಣವೆ ಸುಡುವುದಕ್ಕೆ ರೈಶರಿಂದ ಪರ್ಯಾಯ ಆಧುನಿಕ ವ್ಯವಸ್ಥೆ ಅಳವಡಿಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಶ್ಲಾಫನೆ

ವಿವಿಧ ವಲಯಗಳಲ್ಲಿ ಎರಡೂ ರಾಷ್ಷಗಳ ಸಪಕಾರ ಬಲವರ್ಧನೆ ಕುರಿತು ಸಮಾಲೋಚನೆ ನಡೆಯಲಿದ್ದು ಬಳಿಕ ಪಲವು ಒಡಂಬಡಿಕೆಗಳಿಗೆ ಸಹಿ ಬೀಳುವ ನಿರೀಕ್ಷೆಯಿದೆ ಅಲ್ಲದೆ ಮಾರಿಸಿಯೋ ಮ್ಮಾಕ್ರಿ ಅವರು ರಾಷ್ಟಪತಿ ರಾಮನಾಥ ಕೋವಿಂದ್ ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿ ಮಾಡಲಿದ್ದಾರೆ ಬಳಿಕ ಭಾರತ ಅರ್ಜೆಂಟೀನಾ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾರಿಸಿಯೋ ಮ್ಯಾಕ್ರಿ ಅವರು ಭಾಷಣ ಮಾಡಲಿದ್ದಾರೆ ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ ಮ್ಯಾಕ್ರಿ ಅವರು ನಾಳೆ ಮುಂಬೈಗೆ ತೆರಳಲಿದ್ದಾರೆ

ಸುಗ್ಗಿಯ ನಂತರ ಹೊಲ ಮತ್ತು ಗದ್ದೆಗಳಲ್ಲಿ ಬೆಳೆ ಕಟಾವು ಮಾಡಿದ ನಂತರ ಉಳಿಯುವ ಬಣವೆಗೆ ರೈತರು ಬೆಂಕಿ ಪಾಕುವ ಸಂಪ್ರದಾಯ ಇರುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತಿತ್ತು ಇದನ್ನು ತಡೆಯಲು ರೈತರು ಕೈಗೊಂಡಿರುವ ತ್ರಮಗಳನ್ನು ರಾಷ್ಟವತಿ ಶ್ಲಾಘಿಸಿದ್ದಾರೆ ರಾಜ್ಯದಲ್ಲಿ ಸುಗಮ ಉದ್ಯಮ ವಾತಾವರಣ ನಿರ್ಮಿಸಲು ಪಾಗೂ ಲಿಂಗ ಅನುಪಾತ ಸುಧಾರಿಸಲು ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಶ್ಲಾಘಿಸಿದ ರಾಷ್ಟವತಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಕಿಸಾನ್ ರತ್ನ ಮತ್ತು ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು ಇತ್ತೀಚೆಗೆ ಮಲ್ವಾಮಾದಲ್ಲಿ ಯೋಧರ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯನ್ನು ರಾಷ್ಷಪತಿ ಖಂಡಿಸಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾರ್ಯಚಟುವಟಿಕೆ ಕಾರಣದಿಂದಾಗಿ ಕೇಂದ್ರೀಯ ಮೀಸಲು ಪಡೆ ತುಕಡಿಗಳ ಓಡಾಟ ಮುಂದುವರೆಯಲಿದೆ ಆದರೆ ಸೇನಾಪಡೆಗಳ ಪ್ರಯಾಣ ಅವಧಿ ಕಡಿಮೆ ಮಾಡಲು ವೈಮಾನಿಕ ಕೊರಿಯರ್ ಸೇವೆಯನ್ನು ಹೆಜ್ಜಿಸಲಾಗಿದೆ ಎಂದು ಗೃಪ ಸಚಿವಾಲಯ ತಿಳಿಸಿದೆ ಈ ಮಧ್ಯೆ ಜಮ್ಮು ಮತ್ತು ಶ್ರೀನಗರ ವಲಯದಲ್ಲಿ ಸಿಆರ್ಪಿಎಫ್ ತುಕಡಿಗಳ ವೈಮಾನಿಕ ಪ್ರಯಾಣ ಪ್ರಸ್ತಾವವನ್ನು ಕೇಂದ್ರ ತಿರಸ್ಥರಿಸಿದೆ ಎಂಬ ವರದಿಗಳನ್ನು ಗ್ಬಪ ಸಚಿವಾಲಯ ನಿರಾಕರಿಸಿದ್ದು ಸೇನಾಪಡೆಗಳ ವೈಮಾನಿಕ ಕೊರಿಯರ್ ಸೇವೆ ಕಳೆದ ಹಲವು ದಿನಗಳಿಂದ ಚಾಲ್ತಿಯಲ್ಲಿರುವುದಾಗಿ ತಿಳಿಸಿದೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಅವರು ರಾಜಸ್ತಾನದ ಜೈಮರಕ್ಕೆ ಇಂದು ಪಕ್ಷ ಜಿಲ್ಲಾ ಕಚೇರಿಗಳನ್ನು ಉದ್ರಾಟಿಸಲಿದ್ದಾರೆ ಅಲ್ಲದೆ ಶಕ್ತಿ ಕೇಂದ್ರ ಸಮ್ನೇಳನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಜನ್ ಲಾಲ್ ಶರ್ಮಾ ಹೇಳಿದ್ದಾರೆ ಇದಲ್ಲದೆ ಪಕ್ಷದ ಕಾರ್ಯಕರ್ತರ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಕಾರ್ಯಕ್ರಮಕ್ಷೆ ಅವರು ಚಾಲನೆ ನೀಡಲಿದ್ಲಾರೆ

ಎರಡೂ ದೇಶಗಳು ಕಾರ್ಯತಂತ್ರ ಪಾಲುದಾರಿಕೆ ಮತ್ತು ಪರಸ್ಪರ ಹಿತಾಸಕ್ತಿ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ

ಭಯೋತ್ಪಾದನೆ ವಿರುದ್ದದ ಹೋರಾಟ ವಸತಿ ಮತ್ತು ಯುವ ವ್ಲವಹಾರಗಳ ಕುರಿತ ವಿವಿಧ ಒಡಂಬಡಿಕೆಗಳಗೆ ಸಹಿಬೀಳುವ ನಿರೀಕ್ಷೆಯಿದೆ ರಬಾತ್ನಲ್ಲಿ ನಿನ್ನೆ ಭಾರತೀಯ ಸಮುದಾಯದವರನ್ನುದ್ದೇಶಿಸಿ ಮಾತನಾಡಿದ ಅಲ್ಲಿನ ವಿದೇಶಾಂಗ ಸಚಿವ ನಾಸರ್ ಬೌರಿತಾ ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಮೊರೊಕೊ ಮುಂದಾಳತ್ತ ವಹಿಸಲಿದೆ ಎಂದರು

ನಿನ್ನೆ ಗುಂಜಾ ನರಸಿಂಪಸ್ತಾಮಿ ಮತ್ತು ಅಗಸ್ನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಜರುಗಿದವು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಣ್ಣ ಸ್ನಾನದಲ್ಲಿ ಭಾಗಿಯಾದರು ಮೂರನೆ ಮತ್ತು ಕೊನೆಯ ದಿನವಾದ ಮಂಗಳವಾರ ಮಹೋದಯ ಮಣ್ಣಕಾಲ ಮಹಾಮಾಘ ಸ್ನಾನವಿರುವುದರಿಂದ ಮತಾಧಿಶರು ಸಾಧುಸಂತರು ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗಿಯಾಗಲಿದ್ದಾರೆ

ಸಂಗಮದ ಬಳಿ ತಾತ್ಕಾಲಿಕ ಆರೋಗ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ ಮುಖ್ಚಮಂತ್ರಿ ಎಚ್

ಕುಮಾರಸ್ವಾಮಿ ನಾಳೆ ಧರ್ಮಸಭೆಯನ್ನು ಉದ್ವಾಟನೆ ಮಾಡಲಿದ್ದಾರೆ

ಭದ್ರತಾ ಕಾರಣದಿಂದ ಡ್ರೋಣ್ ಮಾನವ ರಹಿತ ವಿಮಾನ ಪಾರಾಟ ಮತ್ತು ಬಲೂನುಗಳ ಪಾರಾಟವನ್ನು ನಿಷೇಧಿಸಲಾಗಿದೆ ಈ ಸಂಬಂಧ ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಪ್ರಕಟಣೆ ನೀಡಿದ್ದಾರೆ ಸೇನಾಪಡೆ ವಿಮಾನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸುವ ಹಿನ್ನೆಲೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿವಿಧ ದೇಶೀಯ ಮತ್ತು ಅಂತಾರಾಷ್ಟೀಯ ವಿಮಾನಗಳ ನಿರ್ಗಮನ ಮತ್ತು ಆಗಮನ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ

ಜಿ

ಜಿಯಲ್ಲಿ ನಮನ್ ತನ್ವಾರ್ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದಾರೆ